ವಾರ್ತೆಗಳ ವಿವರ ಕರ್ನಾಟಕದ ಅಖಂಡತೆಯ ಕಡೆಗೆ ಅಚಲ ವಿಶ್ವಾಸ ತಮ್ನದು ಉತ್ತರ ಮತ್ತು ದಕ್ಷಿಣ ಕರ್ನಾಟಕಗಳೆಂಬ ಭೇದವನ್ನು ತಮ್ನ ಸರ್ಕಾರ ಎಂದಿಗೂ ಎಣಿಸಿಲ್ಲ ಎಣಿಸುವುದೂ ಇಲ್ಲಿ ಎಂದು ಮುಖ್ಯಮಂತ್ರಿ ಎಜ್

ಕರ್ನಾಟಕ ಒಂದೇ ಎನ್ನುವ ತಮ್ಮ ಭಾವನೆಯಲ್ಲಿ ಯಾವುದೇ ಬದಲಾವಣೆಯಲ್ಲ ಉತ್ತರ ಕರ್ನಾಟಕ ಕನ್ನಡ ಸಂಸ್ಟೃತಿಗೆ ಸಾಕಷ್ಟು ಮಹತ್ವದ ಕೊಡುಗೆ ನೀಡಿದೆ ನಮ್ಮ ಪೂರ್ವಿಕರು ವಿವಿಧ ಪ್ರಾಂತ್ಯಗಳಲ್ಲಿ ಪರಿದು ಹಂಚಿಹೋಗಿದ್ದ ಕನ್ನಡ ನೆಲವನ್ನು ಒಂದುಗೂಡಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಇಂತಹ ಕರ್ನಾಟಕವನ್ನು ಯಾವುದೇ ಪುನ್ನಾರ ಮಾಡಿದರೂ ಬೇರೆಯಾಗಿಸಲು ಸಾಧ್ಯವಿಲ್ಲ ಎಲ್ಲರೂ ಒಗ್ಗೂಡಿ ಸಮಾಜದ ಏಳಿಗೆಗೆ ಗಮನ ಹರಿಸೋಣ ಎಂದರು ಬಿಜೆಪಿ ಅಖಂಡ ಕರ್ನಾಟಕದ ಪರವಾಗಿದೆ ಆದರೆ ಉತ್ತರ ಕರ್ನಾಟಕಕ್ಕೆ ಆಗುವ ಅನ್ಯಾಯವನ್ನು ಸಹಿಸುವುದಿಲ್ಲ ಎಂದು ವಿಧಾನಸಭೆ ಪ್ರತಿ ಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಲೂರ ವೆಂಕಟರಾಯರು ಗಳಗನಾಥ ಬೇಂದ್ರೆ ಕುವೆಂಮ ಪಂಜೆ ಮಂಗೇಶರಾಯ ಮೊದಲಾದ ಕವಿ ಸಾಹಿತಿಗಳ ಹೋರಾಟಗಾರ ಒತ್ತಾಸೆಯಿಂದ ಅಖಂಡ ಕರ್ನಾಟಕ ನಿರ್ಮಾಣವಾಗಿದ್ದು ಮುಂಬೈ ಮದ್ರಾಸ್ ನಿಜಾಮುದ್ದೀನ್ ಆಡಳಿತ ಕಾಲಾವಧಿಯಿಂದಲೂ ಒಗ್ಗೂಡಿ ಕರ್ನಾಟಕ ಏಕೀಕರಣವಾಗಿದೆ ಈಗ ಕರ್ನಾಟಕ ವಿಭಾಗೀಕರಣದ ಧ್ವನಿ ಹೊರಡುವುದು ಸೂಕ್ತವಲ್ಲ ಎಂದರು ಉತ್ತರ ಕರ್ನಾಟಕಕ್ಕೆ ಅನ್ಕಾಯವಾಗಿಲ್ಲ ಎಂದು ಪದೆ ಪದೆ ಹೇಳಿಕೆ ನೀಡುತ್ತಿರುವ ಮುಖ್ಯಮಂತ್ರಿಯವರು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ವಿಕೆ ಇನ್ನೂ ವಿಸ್ತರಿಸಿಲ್ಲ ಎಂದು ಪ್ರಶ್ನಿಸಿರುವ ಯಡಿಯೂರಪ್ಪನವರು ಆಲಮಟ್ಟಿ ಆಣೆಕಟ್ಟು ಎತ್ತಿರಿಸುವ ಕೆಲಸ ನನೆಗುದಿಗೆ ಬಿದ್ದಿದೆ ಎಂದರು ನಂತರ ಅವರು ಸುವರ್ಣ ವಿಧಾನಸೌಧದ ಪತ್ತಿರ ಧರಣಿ ನಿರತ ಮಠಾಧೀಶರೊಂದಿಗೆ ಮಾತುಕತೆ ನಡೆಸಿ ಅಭಿವೃದ್ಧಿಗಾಗಿ ಹೋರಾಟ ನಡೆಸಿ ಆದರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡ ಎಂದು ಮನವಿ ಮಾಡಿದರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ನಾಳೆ ಉತ್ತರ ಕರ್ನಾಟಕ ಬಂದ್ ನಡೆಸುವ ಕುರಿತು ಇಂದು ನಡೆಯಲಿರುವ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಉತ್ತರ ಕರ್ನಾಟಕ ಪ್ರಕ್ಷೇಕ ರಾಜ್ಯ ಹೋರಾಟ ಸಮಿತಿ ಗೌರವ ಅಧ್ಯಕ್ಷ ಬಸವರಾಜ ದಿಂಡೂರ ತಿಳಿಸಿದ್ದಾರೆ

ಕುಮಾರಸ್ವಾಮಿ ಹೇಳಿದ್ದಾರೆ

ಮೆಡಿಕಲ್ ಕಾಲೇಜು ಸೇರಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಂಶೋಧನಾ ಕೇಂದ್ರಗಳು ಇಲ್ಲಿ ಸ್ವಾಪನೆಯಾಗಲಿವೆ ಎಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿರುವ ಸ್ನಾರ್ಟ್ ಸಿಟಿ ಕಾಮಗಾರಿಯ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ನಿರಾಸಕ್ತಿ ವಹಿಸಿರುವುದರಿಂದ ಬೆಳಗಾವಿ ಸ್ಕಾರ್ಟ್ ಸಿಟಿ ಯೋಜನೆ ಮಂದ ಗತಿಯಲ್ಲಿ ಸಾಗಿದ್ದು ಆದನ್ನು ತೀವ್ರಗತಿಯಲ್ಲಿ ಪೂರ್ಣಗೊಳಿಸಲು ಸೂಚಿಸಬೇಕು ಎಂದು ಕೇಂದ್ರ ನಗರಾಭಿವೃದ್ದಿ ಖಾತೆ ಸಚಿವ ಪರ್ದೀಪ್ ಸಿಂಗ್ ಅವರಿಗೆ ಸಂಸದ ಸುರೇಶ ಅಂಗಡಿ ಮನವಿ ಮಾಡಿದ್ದಾರೆ ದಿಲ್ಲಿಯಲ್ಲಿ ನಿನ್ನೆ ಸಚಿವರನ್ನು ಭೇಟಿ ಮಾಡಿದ ಅವರು ಕೇಂದ್ರ ಸರ್ಕಾರ ಕೋಟ್ಟಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದರೂ ಯಾವುದೇ ಕಾಮಗಾರಿ ಸರಿಯಾಗಿ ಅನುಷ್ಠಾನಗೊಂಡಿಲ್ಲ ಎಂದು ತಿಳಿಸಿದರು ಶೀಘ್ರದಲ್ಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಕಾಮಗಾರಿ ತ್ವರಿತಗೊಳಿಸಲು ಸೂಚನೆ ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ಅಲ್ಲದೇ ಶೀಘವೇ ಬೆಳಗಾವಿ ನಗರಕ್ಕೆ ಭೇಟಿ ನೀಡಿ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನದ ಕುರಿತು ಪ್ರಗತಿ ಪರಿಶೀಲನೆ ನಡೆಸುವುದಾಗಿ ಸಚಿವರು ಹೇಳಿದ್ದಾರೆ ಎಂದು ಸಂಸದ ಸುರೇಶ ಅಂಗಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಕಂದಾಯ ಖಾತೆ ಸಚಿವ ಆರ್

ದೇಶಪಾಂಡೆ ಅವರನ್ನು ನೇಮಿಸಲಾಗಿದೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಶಿವಾನಂದ ಪಾಟೀಲ್ ಬಾಗಲಕೋಟೆ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಆರ್

ಶಿವಕುಮಾರ್ ರಾಮನಗರ ಹಾಗೂ ಬಳ್ಳಾರಿ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ನಗರ ಮತ್ತು ತುಮಕೂರ್ ಕೆ ಜೆ ಜಾರ್ಜ್ ಚಿಕ್ಕಮಗಳೂರು ಯು ಟಿ ಖಾದರ್ ದಕ್ಷಿಣ ಕನ್ನಡ ಝಮೀರ ಅಹ್ಮದ್ ಹಾವೇರಿ ಕೃಷ್ಣ ಭೈರೇಗೌಡ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಾಗಿದೆ

ಶಿವಶಂಕರರೆಡ್ಡಿ ಚಿಕ್ಕಬಳ್ಳಾಪುರ ವೆಂಕಟ ರಮಣಪ್ಪ ಚಿತ್ರದುರ್ಗ ವೆಂಕಟರಾವ್ ನಾಡಗೌಡ ರಾಯಚೂರ್ ಡಿ

ಡಿ

ಆರ್

ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಹಾಗೂ ರಾಜಶೇಖರ್ ಬಿ ಪಾಟೀಲ್ ಅವರನ್ನು ಯಾದಗಿರಿ ಜೆಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಿಸಲಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ವಿಜ್ಣಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀಡುವ ಸರ್ ಎಂ ವಿಶ್ವೇಶ್ವರಯ್ಯ ಓರಿಯ ವಿಜ್ಞಾನಿ ಪ್ರಶಸ್ತಿಗೆ ಪ್ರೊಫೆಸರ್ ಬಿ

ಅಯ್ಕಪ್ಪನ್ ವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ನೀಡುವ ಡಾಕ್ಟರ್ ರಾಜಾ ರಾಮಣ್ಣ ಹಿರಿಯ ವಿಜ್ಞಾನಿ ಪ್ರಶಸ್ತಿಗೆ ಡಾಕ್ಟರ್ ಜಿ

ರಂಗನಾಥ ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ನೀಡುವ ಸರ್ ಸಿ

ರಾಮನ್ ಯುವ ವಿಜ್ಞಾನಿ ರಾಜ್ಯ ಪ್ರಶಸ್ತಿಗೆ ಡಾಕ್ಟರ್ ಕರುಣಾಕರ ಎನ್ ಹಾಗೂ ರಸಾಯನಶಾಸ್ತ ವಿಭಾಗದಲ್ಲಿ ಡಾಕ್ಷರ್ ಅರುಣ್ ಮೋಪನ್ ಇಸ್ಲೊರ್ ವೈದ್ಯಕೀಯ ವಿಜ್ಞಾನದಲ್ಲಿ ಡಾಕ್ಟರ್ ಜಗದೀಶ ತೀರ್ಥಳ್ಳಿ ಜೀವ ವಿಜ್ಞಾನದಲ್ಲಿ ಡಾಕ್ಟರ್ ಪ್ಚಾಟ್ರಿಕ್ ಡಿ ಸಿಲ್ವಾ ಕೃಷಿ ವಿಜ್ಞಾನ ಮತ್ತು ಪಶುಸಂಗೋಪನೆಯಲ್ಲಿ ಡಾಕ್ಟರ್ ನಟರಾಜ ಕರಾಬಾ ಎನ್ ಆಯ್ಕೆಯಾಗಿದ್ದಾರೆ ಇಂಜಿನಿಯರಿಂಗ್ ವಿಜ್ಞಾನ ಕ್ಷೇತ್ರದಲ್ಲಿ ನೀಡುವ ಪೊಫೆಸರ್ ಸತೀಶ್ ಧವನ್ ಯುವ ಇಂಜಿನಿಯರ್ ರಾಜ್ಯ ಪ್ರಶಸ್ತಿಗೆ ಡಾಕ್ಷರ್ ಪ್ರವೀಣ್ ಸಿ ರಾಮಮೂರ್ತಿ ಡಾಕ್ಷರ್ ಕೆ ವಿದ್ಯಾ ಶೆಟ್ಟಿ ಹಾಗೂ ಡಾಕ್ಟರ್ ಚಂದ್ರ ಆರ್ ಮೂರ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀಡುವ ಡಾಕ್ಟರ್ ಕಲ್ಪನಾ ಚಾವ್ಲಾ ಮಹಿಳಾ ಯುವ ವಿಜ್ಞಾನಿ ಪ್ರಶಸ್ತಿಗೆ ಪೊಫೆಸರ್ ಮನೀಶಾ ಎಸ್ ಇನಾಮ್ದರ್ ಭಾಜನರಾಗಿದ್ದಾರೆ

ಕುಮಾರಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡುವರು ಇಂದು ಮಿತಿ ಮೀರಿದ ಬಳಕೆ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಒಂದು ವರ್ಷದಲ್ಲಿ ಬಳಸ ಬೇಕಿದ್ದ ಯೋಗ್ಭವಾದ ನೈಸರ್ಗಿಕ ಸಂಪನ್ನೂಲಗಳಾದ ನೀರು ಗಾಳಿ ಮುಂತಾದವುಗಳನ್ನು ಈಗಾಗಲೇ ಮುಗಿಸಿದ್ದೇವೆ ಮುಂದೆ ನಮ್ನ ಜೀವನದ ದುಚ್ಚಿತಿ ನೆನೆದು ಎಚ್ವರಿಕೆಯಿಂದ ಹಾಗೂ ಈ ಬಗ್ಗೆ ಅರಿವು ಮೂಡಿಸಲು ಮಿತಿ ಮೀರಿದ ಬಳಕೆ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಮಿತಿ ಮೀರಿದ ಬಳಕೆಯಿಂದ ನಾವು ಈಗಾಗಲೇ ವೈಯಕ್ತಿಕವಾಗಿ ಪಲವಾರು ಸಮಸ್ಥೆ ಎದುರಿಸುತ್ತಿರುವ ಹಿನ್ನೆಲೆ ಸಾಮಾಜಿಕ ಆರ್ಥಿಕ ಆರೋಗ್ಯದ ಮೇಲೆ ಪಲವಾರು ದುಪ್ಪರಣಾಮಗಳನ್ನು ಅನುಭವಿಸುತ್ತಿದ್ದೇವೆ ಜಾಗತಿಕ ತಾಪಮಾನ ಓಜೋನ್ ಪದರಿನ ಹಾನಿ ಇವೆಲ್ಲವುಗಳ ಪರಿಣಾಮವಾಗಿ ಋತುವಿನಲ್ಲಿ ಅಧಿಕ ತಾಪಮಾನ ದಿನಕ್ಕೊಂದು ಹೊಸ ರೋಗ ಸೇರ್ಪಡೆ ಆಹಾರಕ್ಕೆ ಹಾಹಾಕಾರ ಪ್ರಾಣಿ ಮಾನವ ಸಂಫರ್ಷ ಮಾಲಿನ್ಯದಂತಪ ಸಮಸ್ಯೆಗಳು ಸಾಮಾನ್ಯವಾಗಿವೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಮಿತಿ ಮೀರಿ ಬಳಕೆ ಮಾಡಿದರೆ ನಮ್ಮ ಸಂಪನ್ಮೂಲಗಳನ್ನು ಮುಗಿಸಿ ಮುಂದಿನ ಪೀಳಿಗೆಯ ಸಂಪನ್ಮೂಲಗಳನ್ನು ಬರಿದು ಮಾಡುವುದರಲ್ಲಿ ಸಂಶಯವಿಲ್ಲ ನಮ್ಮಂತೆ ಇತರೆ ಪ್ರಾಣಿ ಪಕ್ಷಿಗಳಿಗೂ ಜೀವಿಸಲು ಅವಕಾಶ ನೀಡಬೇಕು ಬದುಕಲು ಬಿಡು ಎಂಬ ನಿಯಮ ಪಾಲಿಸಬೇಕು ನಾವು ವಿವೇಚನೆಯಿಂದ ಲಭ್ಯವಿರುವ ಸಂಪನ್ನೂಲಗಳನ್ನು ಬಳಸಿ ಸುಶ್ವಿರ ಅಭಿವ್ವದ್ದಿ ಮಾಡುವ ಅಗತ್ತವಿದ್ದು ಈ ಹಿನ್ನೆಲೆಯಲ್ಲಿ ಜಾಗೃತರಾಗಿ ನಿಸರ್ಗ ಸಂಪನ್ನೂಲ ಬಳಕೆ ಮಾಡಬೇಕಿದೆ

ಲೋಕಸಭೆಯಲ್ಲಿ ನಿನ್ನೆ ಪ್ರಶ್ನೋತ್ತರ ವೇಳೆಯಲ್ಲಿ ರೈತರ ಸಂಕಷ್ಟ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಷ್ಷೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಫೆಡ್ಗೆ ಗ್ನಾರಂಟಿ ನೀಡುವುದನ್ನು ಹಿಂದಿನ ಸರ್ಕಾರ ನಿರ್ಧರಿಸಿತ್ತು ಬಿಜೆಪಿ ನೇತೃತ್ವದ ಎನ್ ಡಿ

ಯಡ್ಕೂರಪ್ಪ ಹೇಳಿಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು